ಪೌಷ್ಷಿಕತೆ ಮತ್ತು ಗುಣಮಟ್ಲದ ಆರೋಗ್ನ ರಕ್ಷಣೆ ಸಂಬಂಧಿ ವಿಷಯಗಳತ್ತ ಸರ್ಕಾರದ ಗಮನ ಆಶಾ ಎಎನ್ಎಂ ಮತ್ತು ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಮೋಷಣ್ ಮಾಹ್ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ಲಸಿಕೆ ಪ್ರಯತ್ನಗಳು ತ್ವರಿತಗತಿಯಲ್ಲಿ ಸಾಗಿದ್ದು ಮಹಿಳೆಯರು ಹಾಗೂ ವಿಶೇಷವಾಗಿ ಮಕ್ಕಳಿಗೆ ಇದರಿಂದ ನೆರವು ಎಂದು ಹೇಳಕ

ಸೊಹಾಬುದ್ದೀನ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಆರೋಪಿತ ಗುಜರಾತ್ನ ಮಾಜಿ ಎಟಿಎಸ್ ಮುಖ್ಯಸ್ವ ಡಿ ಜಿ

ಜಮ್ಮ ಕಾಶ್ಮೀರದ ಕುಪ್ವಾಡ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗಿನ ಫರ್ಷಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಪತ

ದೆಹಲಿ ಸಹರಾನ್ಮರ್ ಹೆದ್ದಾರಿಗೆ ಬಾಗ್ವತ್ನಲ್ಲಿಂದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಹಾಗೂ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಅವರಿಂದ ಶಿಲಾನ್ಲಾಸ

ಮೋಷಣ್ ಮಾಪ್ ಸಂದರ್ಭವಾಗಿ ಅವರು ದೇಶದೆಲ್ಲೆಡೆಯ ಆಶಾ ಎಎನ್ಎಂ ಮತ್ತು ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಸಂವಾದ ನಡೆಸಿದರು ಲಸಿಕೆ ಪ್ರಯತ್ನಗಳು ತ್ವರಿತಗತಿಯಲ್ಲಿ ಸಾಗಿದ್ದು ಮಹಿಳೆಯರಿಗೆ ವಿಶೇಷವಾಗಿ ಮಕ್ಕಳಿಗೆ ಇದರಿಂದ ನೆರವಾಗುತ್ತಿದೆ ಎಂದು ಅವರು ಹೇಳಿದರು ಮೋಷಣ್ ಅಭಿಯಾನವನ್ನು ರಾಜಸ್ಥಾನದ ಜುಂಜುನುವಿನಿಂದ ಆರಂಭಿಸಲಾಗಿದೆ ಈ ಅಭಿಯಾನದಲ್ಲಿ ಅಧಿಕ ಸಂಖ್ಕೆಯ ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಳ್ಳುವುದು ಅತ್ಯಗತ್ಯ ಎಂದು ಅವರು ಹೇಳಿದರು ಕುಟುಂಬವೊಂದು ನವಜಾತ ಶಿಶು ಮೃತಪಟ್ಟಿದೆ ಎಂದು ಭಾವಿಸಿದ್ದಾಗ ಪ್ರಸವಪೂರ್ವ ತರಬೇತಿಯಿಂದಾಗಿ ಆ ಶಿಶುವಿನ ಜೀವ ಉಳಿಸಿದ ಜಾರ್ಖಂಡ್ನ ಮನಿತಾ ದೇವಿ ಅವರನ್ನು ಪ್ರಧಾನಮಂತ್ರಿ ಅಭಿನಂದಿಸಿದರು ಯಾವುದೇ ಶುಲ್ಕ ಪಡೆಯದೇ ದೇಶದೆಲ್ಲಡೆ ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡುತ್ತಿರುವ ಸಾವಿರಾರು ವೈದ್ಯರಿಗೆ ಪ್ರಧಾನಮಂತ್ರಿ ಕೃತಜ್ಞತೆ ವ್ಯಕ್ತಪಡಿಸಿದರು ರಕ್ತಹೀನತೆ ದೇಶದಲ್ಲಿ ಖಂಡಿತವಾಗಿಯೂ ಬಹುದೊಡ್ಡ ಸಮಸ್ಕೆ ಎಂದು ಹೇಳಿದ ಪ್ರಧಾನಮಂತ್ರಿಯವರು ಈ ಸಮಸ್ಕೆಯಿಂದಾಗಿ ಸಾಕಷ್ಟು ಜನ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದರು ರಕ್ತಹೀನತೆಯನ್ನು ನಿಭಾಯಿಸಲು ಅಯೋಡಿನ್ಯುಕ್ತ ಉಪ್ಪು ಮತ್ತು ಕಬ್ಬಿಣಾಂಶದ ಮಪತ್ವನ್ನು ಎಲ್ಲೆಡೆ ತಿಳಿಸುವಂತೆ ಅವರು ಆರೋಗ್ಯ ಕಾರ್ಯಕರ್ತರಿಗ ಸಲಹೆ ಮಾಡಿದರು

ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲದೆ ಗರ್ಭಿಣಿಯರ ಬಗ್ಗೆ ಕಾಳಜಿ ವಹಿಸುತ್ತಿರುವುದಕ್ಕಾಗಿ ಆರೋಗ್ಯ ಕಾರ್ಯಕರ್ತರನ್ನು ಪ್ರಧಾನಮಂತ್ರಿ ಅಭಿನಂದಿಸಿದರು

ಮಕ್ಕಳು ಆರೋಗ್ಯವಂತರಾಗಿದ್ದರೆ ದೇಶವು ಸಹ ಸಾಕಷ್ಟು ವೇಗದಲ್ಲಿ ಅಭಿವೃದ್ದಿ ಹೊಂದುವುದು ಎಂದು ನರೇಂದ್ರ ಮೋದಿ ಹೇಳಿದರು

ಜಿ ವಂಜಾರಾ ಪಾಗೂ ಇತರ ನಾಲ್ವರು ಅಧಿಕಾರಿಗಳನ್ನು ರಾಜಾಸ್ಥಾನ್ ಮತ್ತು ಗುಜರಾತ್ ಪೊಲೀಸರಿಂದ ಬಿಡುಗಡೆಗೊಳಿಸಬೇಕೆಂಬ ಅಧೀನ ನ್ಯಾಯಾಲಯದ ತೀರ್ಪನ್ನು ಬಾಂಬೆ ಹೈಕೋರ್ಟ್ ಎತ್ತಿಹಿಡಿದಿದೆ ಸೊಪ್ರಾಬುದ್ದೀನ್ ಷೇಕ್ ಸೋದರ ರುಬಾಬುದ್ದೀನ್ ಮನವಿಯನ್ನು ಪಾಗೂ ಇವರ ಬಿಡುಗಡೆಯನ್ನು ಪ್ರಶ್ನಿಸಿದ್ದ ಸಿಬಿಐ ಮನವಿಯನ್ನು ನ್ಯಾಯಾಲಯ ತಳ್ಳಿಹಾಕಿದೆ

ಆ ಪ್ರದೇಶದಲ್ಲಿ ಉಗ್ರರು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿಯನ್ನಾಧರಿಸಿ ಭದ್ರತಾಪಡೆ ಕಾರ್ಯಾಚರಣೆ ಕೈಗೊಂಡಿತ್ತು ತೆಲಂಗಾಣ ವಿಧಾನಸಭೆಯನ್ನು ಸುಗಮವಾಗಿ ಆಯೋಜಿಸುವ ನಿಟ್ಟಿನಲ್ಲಿ ಭಾರತೀಯ ಚುನಾವಣಾ ಆಯೋಗ ವಸ್ತುಸ್ಲಿತಿ ಪರಾಮರ್ಶಿಸಲು ತೆಲಂಗಾಣಕ್ಕೆ ಇಂದು ಆಗಮಿಸಲಿದೆ ಉಪ ಚುನಾವಣಾ ಆಯುಕ್ತ ಉಮೇಶ್ ಸಿನ್ನಾ ನೇತ್ಪತ್ತದ ತಂಡ ವಿವಿದ ಪಕ್ಷಗಳ ಮುಖಂಡರು ಹಾಗೂ ಅಬಕಾರಿ ಆದಾಯ ತೆರಿಗೆ ಇಲಾಖೆ ಮತ್ತು ಸಾರಿಗೆ ಇಲಾಖೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಪ್ರತ್ತೇಕ ಸಭೆ ನಡೆಸಲಿದ್ದಾರೆ ನಾಳೆ ಜಿಲ್ಲಾಧಿಕಾರಿಗಳು ಮೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿರುವ ಚುನಾವಾಣಾ ಆಯೋಗ ತಂಡ ಸ್ಥಳೀಯ ವಸ್ತುಸ್ಥಿತಿ ಮತದಾರರ ಪಟ್ಟಿ ಇವಿಎಂ ವಿವಿ ಪ್ಯಾಟ್ ಮತ್ತು ಮತಕೇಂದ್ರ ಹಾಗೂ ಇತರ ವಿಷಯಗಳ ಕುರಿತು ಮಾಹಿತಿ ಕಲೆ ಹಾಕಲಿದೆ ಜೈವಿಕ ಇಂಧನ ಉತ್ಪಾದನೆಗೆ ಭಕ್ತೀಸಗಢ್ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ ಜೈವಿಕ ಇಂಧನ ಉತ್ವಾದನೆ ರೈತರು ಬುಡಕಟ್ಟು ಜನಾಂಗ ಹಾಗೂ ಅರಣ್ಣವಾಸಿಗಳಿಗೆ ಉದ್ಯೋಗ ಕಲ್ಪಿಸಲಿದೆ ಎಂದಿದ್ದಾರೆ ರಾಜ್ಡದ ದುರ್ಗ್ ಜಿಲ್ಲೆಯ ಚರೋಡಾದಲ್ಲಿ ನಿನ್ನೆ ಮಾತನಾಡಿದ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ತ್ಗಿಸುವ ನಿಟ್ಟನಲ್ಲಿ ಇತರ ಪರ್ಯಾಯ ಇಂಧನ ಬಳಕೆಗೆ ಒತ್ತು ನೀಡಬೇಕಿದೆ ಎಂದು ತಿಳಿಸಿದ್ದಾರೆ

ಅಂತಾರಾಷ್ಷೀಯ ಪಾರ್ಸೆಲ್ ಬುಕ್ ಮಾಡಲು ಆಧಾರ್ ಕಡ್ಡಾಯವಲ್ಲ

ದೇಶದಲ್ಲಿ ಚಾಲ್ತಿಯಲ್ಲಿರುವ ನಿಯಮಾವಳಿಗಳಂತೆ ಬುಕಿಂಗ್ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಸಲ್ಲಿಸುವುದು ಕಡ್ಡಾಯವಲ್ಲ ಎಂದು ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಆದರೆ ಅಂತಾರಾಷ್ಷೀಯ ಪಾರ್ಸೆಲ್ ಅಥವಾ ಅಂತಾರಾಷ್ಷೀಯ ಇ ಎಂ ಎಸ್ ಬುಕಿಂಗ್ನಂತಹ ಮಹತ್ತದ ವಹಿವಾಟುಗಳಲ್ಲಿ ಗುರುತು ಸಾಬೀತುಪಡಿಸುವ ದಾಖಲೆ ಸಲ್ಲಿಸುವುದು ಸುರಕ್ಷತೆ ಮತ್ತು ಭದ್ರತಾ ಕಾರಣಗಳಿಂದ ಕಡ್ಡಾಯವಾಗಿರುತ್ತದೆ ಎಂದು ಇಲಾಖೆ ತಿಳಿಸಿದೆ ಪಾರ್ಸೆಲ್ಗಳ ಮೇಲೆ ಆಧಾರ್ ಸಂಖ್ಲೆನ್ನು ನಮೂದಿಸಬೇಕೆಂದು ಭಾರತೀಯ ಅಂಚೆ ಸೂಚಿಸಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಹೊರಬಿದ್ದಿದೆ

ಸದಸ್ಯ ದೇಶಗಳ ತುಕಡಿಗಳು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದವು ಪರೇಡ್ ಸಂದರ್ಭದಲ್ಲಿ ಸದಸ್ಯ ದೇಶಗಳ ರಾಷ್ಟೀಯ ಧ್ವಜಗಳನ್ನು ಹೊತ್ತ ಹೆಲಿಕಾಪ್ಷರ್ಗಳ ಹಾರಾಟ ನಡೆಯಿತು

ತನ್ನ ನೆಲದ ಭಯೋತ್ವಾದಕರ ಗುಂಪುಗಳ ವಿರುದ್ದ ಇಸ್ಲಾಮಾಬಾದ್ ಕೈಗೊಳ್ಳುವ ಕ್ರಮಗಳ ಆಧಾರದ ಮೇಲೆ ಪಾಕಿಸ್ತಾನದ ನೂತನ ಸರ್ಕಾರದೊಂದಿಗೆ ದ್ವಿಪಕ್ಷೀಯ ಸಂಬಂಧ ಅವಲಂಭಿಸಿರುತ್ತದೆ ಎಂದು ಅಮೆರಿಕ ಸರ್ಕಾರ ಹೇಳಿದೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಗೆ ಇತ್ತೀಚೆಗೆ ಭೇಟಿ ನೀಡಿದ್ದ ರಾಜ್ಯ ಕಾರ್ಯದರ್ಶಿ ಮೈಕ್ ಪೊಂಪೊಯ್ ಈ ಎಚ್ವರಿಕೆ ನೀಡಿದ್ದಾರೆ ಎಂದು ಟ್ರಂಪ್ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ತಾಲಿಬಾನ್ ಸಮಾಲೋಚನಾ ಸಭೆಗೆ ಹೋಗಲು ಮನವೊಲಿಸಲು ಸೂಕ್ತ ಉತ್ತೇಜನವನ್ನು ಒದಗಿಸುವ ನಿರ್ಣಾಯಕ ಮತ್ತು ನಿರಂತರ ಕ್ರಮಗಳು ಅಗತ್ವವೆಂದು ಯು ಎಸ್ ನಂಬುತ್ತದೆ ಎಂದು ದಕ್ಷಿಣ ಮಧ್ಯ ವಿಷ್ಣಾ ಪ್ರಧಾನ ಸಹಾಯಕ ಕಾರ್ಯದರ್ಶಿ ಅಲೀಸ್ ವೆಲ್ಸ್ ಹೇಳಿದ್ದಾರೆ

ಇಂದು ಕಳಪೆ ರೀತಿಯಲ್ಲಿ ಆಟ ಆರಂಭಿಸಿದ ಭಾರತ ವಿರಾಟ್ ಕೊಟ್ಲಿ ಮತ್ತು ಪೂಜಾರ ಅವರ ವಿಕೆಟ್ಗಳನ್ನು ಬಹುಬೇಗ ಕಳೆದುಕೊಂಡಿತು

ಇದಕ್ಕೆ ಮುನ್ನ ಆಧಿತೇಯ ತಂಡದ ಅಲಸ್ಸೇರ್ ಕುಕ್ ಮತ್ತು ಜೋ ರೂಟ್ ತಲಾ ಶತಕಗಳನ್ನು ಗಳಿಸುವುದರೊಂದಿಗೆ ತಮ್ನ ತಂಡ ಬ್ಬಹತ್ ಮೊತ್ತ ಕಲೆ ಹಾಕಲು ನೆರವಾದರು